ಪ್ರತಿಯೊಂದು ಜಿಲ್ಲೆಯಲ್ಲೂ ಕೋವಿಡ್ ಟೆಸ್ಟ್ ಪರೀಕ್ಷೆಗೆ ಸೂಕ್ತ ಪ್ರಯೋಗಾಲಯ ವ್ಯವಸ್ಥೆ ಕೇಂದ್ರ ಆರೋಗ್ಯ ಸಚಿವ ಡಾ

ಗ್ರಾಹಕರ ಹಿತರಕ್ಷಣೆ ಉದ್ದೇಶದಿಂದ ಬ್ಬೂರೊ ಆಫ್ ಇಂಡಿಯನ್ ಸ್ವಾಡಂರ್ಡ್ನ ಕಾರ್ಯದಕ್ಷತೆಯನ್ನು ಹೆಚ್ಚಿಸುವ ಉದ್ಲೇಶದಿಂದ ಆನ್ಲೈನ್ ತರಬೇತಿ ವಸ್ತುಗಳ ಗುಣಮಟ್ಟ ಕಾಯ್ಲುಕೊಳ್ಳುವಿಕೆ ಮತ್ತು ಖಚಿತ ಅಂದಾಜು ಮಾಡುವ ವಿಭಾಗಗಳಿಗಾಗಿ ಪ್ರತ್ಯೇಕವಾಗಿ ಮೂರು ಪೋರ್ಟಲ್ಗಳನ್ನು ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಿದರು ಗ್ರಾಹಕರು ಈ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಂಡು ವಸ್ತುಗಳ ಗುಣಮಟ್ಟ ವರೀಕ್ಷಿಸಬಹುದಾಗಿದೆ ಐಎಸ್ಐ ಮಾನಕಗಳು ಮತ್ತು ಹಾಲ್ಮಾರ್ಕ್ ಗುರುತು ಪತ್ತೆಹಚ್ಚಬಹುದಾಗಿದೆ ಬಳಿಕ ಮಾತನಾಡಿದ ಸಚಿವ ರಾಮ್ ವಿಲಾಸ್ ಪಾಸ್ನಾನ್ ದೇಶದ ಗ್ರಾಹಕ ಹಿತರಕ್ಷಣೆಗೆ ಸರ್ಕಾರ ಪಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಬಿಐಎಸ್ ಸಂಸ್ವೆಯ ಕಾರ್ಯನಿರ್ವಹಣೆಯಲ್ಲಿ ವಸ್ತುಗಳಿಗೆ ಮಾನ್ವತೆ ನೀಡುವ ಪಾಗೂ ಗುಣಮಟ್ಟದ ಕಣ್ಗಾವಲು ವ್ಯವಸ್ಥೆಯನ್ನು ಬಲಗೊಳಿಸಲು ಆದ್ಯತೆ ನೀಡಲಾಗಿದೆ ಬಿಐಎಸ್ ಸಂಸ್ವೆಯ ಕಾರ್ಯನಿರ್ವಹಣೆಯ ಸಾಮರ್ಥ್ನ ಪೆಚ್ಚಳ ಮತ್ತು ಮಾರ್ಗಸೂಚಿಗಳ ಜಾರಿಗೆ ವಿಶೇಷ ಆದ್ಗತೆ ನೀಡಲಾಗಿದೆ ಗ್ರಾಪಕರಿಗೆ ಗುಣಮಟ್ಲದ ವಸ್ತುಗಳನ್ನು ಪೂರೈಸುವುದು ಅತ್ಯಂತ ಮಹತ್ವದ್ದಾಗಿದ್ದು ಈ ಪ್ರಕ್ರಿಯೆಯಲ್ಲಿ ದೇಶದ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು

ಮುಂಬೈ ಮತ್ತು ಕೋಲ್ಕತಾದಲ್ಲಿನ ಪ್ರಯೋಗಾಲಯಗಳನ್ನು ಪ್ರಧಾನಮಂತ್ರಿ ಲೋಕಾರ್ಪಣೆ ಮಾಡಿದರು ಈ ಮೂರು ಪ್ರಯೋಗಾಲಯಗಳು ದೇಶದಲ್ಲಿ ಸೋಂಕು ಪರೀಕ್ಷಾ ಸಾಮರ್ಥ್ಯವನ್ನು ಹೆಚ್ಚಿಸಲಿವೆ ಎಂದು ಅವರು ತಿಳಿಸಿದರು

ಹರ್ಷವರ್ಧನ್ ಹೇಳಿದ್ದಾರೆ

ಸೋಂಕು ನಿಯಂತ್ರಣ ಕ್ರಮಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಎಂದರು ಕಳೆದ ಆರು ತಿಂಗಳ ಹಿಂದೆ ಮಹಾರಾಷ್ಟದ ಮಣೆಯಲ್ಲಿ ಒಂದೇ ಒಂದು ಪ್ರಯೋಗಾಲಯವಿತ್ತು

ರಾಜಧಾನಿ ದೆಹಲಿಯಲ್ಲಿ ಸೋಂಕು ನಿಯಂತ್ರಣಕ್ಕೆ ವಿಶೇಷ ಆದ್ನತೆ ನೀಡಿದ ನಂತರ ಸೋಂಕು ಪ್ರಮಾಣ ಕಡಿಮೆಯಾಗಿದೆ ಎಂದು ಡಾ ಪರ್ಷವರ್ಧನ್ ಹೇಳಿದರು

ಈ ಹಿನ್ನೆಲೆಯಲ್ಲಿ ಇಂದು ಪುಲಿ ದಿನದ ಮುನ್ನಾದಿನ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಪುಲಿ ಗಣತಿ ಗಿನ್ನಿಸ್ ದಾಖಲೆಯನ್ನು ದೇಶದ ಜನಶೆಗೆ ಸಮರ್ಪಿಸಲಿದ್ದಾರೆ ಜಾಗತಿಕವಾಗಿ ನಡೆಸಿದ ವನ್ನಜೀವಿ ಸಮೀಕ್ಷೆಯಲ್ಲಿ ಹುಲಿಗಳ ಸಂತತಿ ಸಂರಕ್ಷಣೆಯಲ್ಲಿ ನಮ್ಮ ದೇಶದ ಪ್ರಯತ್ನ ದಾಖಲೆಯಲ್ಲಿ ಸೇರಿದೆ

ಇದೇ ವೇಳೆ ರಾಷ್ಟೀಯ ಪುಲಿ ಸಂರಕ್ಷಣಾ ಪ್ರಾಧಿಕಾರದ ನೂತನ ವೆಬ್ಸೈಟ್ಗೆ ಸಚಿವ ಪ್ರಕಾಶ್ ಜಾವಡೇಕರ್ ಜಾಲನೆ ನೀಡಲಿದ್ದಾರೆ

ಕೇಂದ್ರ ಮಾನವ ಅಭಿವ್ಯದ್ದಿ ಸಂಪನ್ನೂಲ ಸಚಿವ ರಮೇಶ್ ಮೋಖ್ರಿಯಾಲ್ ನಿಶಾಂಕ್ ಈ ವಿಷಯ ತಿಳಿಸಿದ್ದಾರೆ

ಈಗಾಗಲೇ ಪ್ಯಾಕಥಾನ್ ಕಾರ್ಯಕ್ರಮದ ರೂಮರೇಷಗಳನ್ನು ಸಿದ್ದಪಡಿಸಲಾಗಿದ್ದು ಪ್ಡಾಕಥಾನ್ ಸಾಧಕರೊಂದಿಗೂ ಚರ್ಚೆ ನಡೆಸಲಾಗಿದೆ

ಅಸ್ಲಾಂನ ಪ್ರವಾಪ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬಂದಿದ್ದು ಪ್ರವಾಪ ಸಂತ್ರಸ್ತ ಪ್ರದೇಶಗಳು ಮತ್ತು ಬಾಧಿತರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ

ನಂತರ ಸುಬಿಯಾಂಟೊ ಅವರು ರಾಷ್ವೀಯ ಯುದ್ದ ಸ್ನಾರಕಕ್ಕೆ ತೆರಳಿ ಹುತಾತ್ನ ಯೋಧರಿಗೆ ಪುಪ್ಪ ನಮನ ಸಲ್ಲಿಸಿದರು ಬಳಿಕ ಸೌತ್ ಬ್ಲಾಕ್ ಹುಲ್ಲುಹಾಸಿನಲ್ಲಿ ಸುಬಿಯಾಂಟೊ ಅವರಿಗೆ ಗೌರವ ವಂದನೆ ನೀಡಲಾಯಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸುಬಿಯಾಂಟೊ ಅವರನ್ನು ಸೌತ್ ಬ್ಲಾಕ್ನಲ್ಲಿ ಬರಮಾಡಿಕೊಂಡರು ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಉಭಯ ಸಚಿವರು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಕೋವಿಡೋತ್ತರ ಪರಿಸ್ಲಿತಿಗೆ ಸಿದ್ದರಾಗಿರುವಂತೆ ಜನತೆಗೆ ಸಿಂಗಾಮರದ ನೂತನ ಪ್ರಧಾನಿ ಲೀ ಪೈನ್ ಲೂಂಗ್ ಕರೆ ನೀಡಿದ್ದಾರೆ ರಾಷ್ಟ ಎದುರಿಸುತ್ತಿರುವ ಆರೋಗ್ಯ ಪಾಗು ಆರ್ಥಿಕ ಸವಾಲುಗಳನ್ನು ಸಮಗ್ರವಾಗಿ ಎದುರಿಸುವುದಾಗಿ ಇದೇ ವೇಳೆ ಆಶ್ನಾಸನೆ ನೀಡಿದ್ದಾರೆ ಜುಲೈ ಆರಂಭದಲ್ಲಿ ಎದುರಿಸಿದ್ದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೀಪಲ್ಸ್ ಆಕ್ಷನ್ ಪಾರ್ಟಿ ಬಹುಮತ ಪಡೆದಿತ್ತು ಈ ಪಕ್ಷದ ನಾಯಕ ಲೀ ಅವರು ರಾಷ್ಷವತಿ ಪಲೀಮಾ ಯಾಕೋಬ್ ಉಪ್ಯತಿಯಲ್ಲಿ ನಿನ್ನೆ ಪ್ರಧಾನಿಯಾಗಿ ಪ್ರತಿಜ್ಞಾ ಎಧಿ ಸ್ತೀಕರಿಸಿದರು ಇರಾಕ್ ರಾಜಧಾನಿ ಬಾಗ್ಲಾದ್ ಸಮೀಪದಲ್ಲಿರುವ ಅಮೆರಿಕಾ ವಾಯುಪಡೆಗಳ ಸೇನಾ ನೆಲೆಯ ಮೇಲೆ ಕನಿಷ್ಟ ಮೂರು ರಾಕೆಟ್ ದಾಳಿ ನಡೆಸಲಾಗಿದೆ ಎಂದು ಇರಾಕ್ ಒಳಾಡಳಿತ ಸಚಿವಾಲಯ ಮೂಲಗಳು ಹೇಳಿವೆ ಸೋಮವಾರ ಸಂಜೆ ರಾಕೆಟ್ ದಾಳಿ ನಡೆದಿದ್ದು ದಾಳಿಯಿಂದ ಉಂಟಾಗಿರುವ ಹಾನಿಯ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಿದೆ ರಾಕೆಟ್ ದಾಳಿಯ ಹೊಣೆಯನ್ನು ಈವರೆಗೆ ಯಾವುದೇ ಗುಂಪು ಘೋಷಿಸಿಕೊಂಡಿಲ್ಲ